ಅಭಿವೃದ್ದಿಯ ಮೂಲಮಂತ್ರ ಬಿಜೆಪಿ ಕಾರ್ಯಕರ್ತರು ದೇಶದ ಅಭಿವೃದ್ದಿಗೆ ತನ್ನ ಕೊಡುಗೆ ನೀಡಬೇಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ

ಅಮೆರಿಕಗೆ ಅಪ್ಪಳಿಬದ ಪ್ಲೊರೆನ್ಸ್ ಚಂಡಮಾರುತ ಭಾರಿ ವಿಪತ್ತು ಸಂಭವಿಸುವ ಮುನ್ನೆಚ್ಚರಿಕೆ ನೀಡಿದ ಹವಾಮಾನ ಇಲಾಖೆ

ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎನ್ನುವುದು ಕೇವಲ ಘೋಷಣೆಯಲ್ಲ ಅಭಿವೃದ್ದಿ ವಿಚಾರದಲ್ಲಿ ಈ ಮಂತ್ರ ಪ್ರತಿಯೊಬ್ಲ ಭಾರತೀಯರಿಗೂ ಸ್ಪೂರ್ತಿ ತರುವಂತಾಗಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಇತರ ರಾಜಕೀಯ ಪಕ್ಷಗಳು ಮತ ಬ್ನಾಂಕ್ ರಾಜಕಾರಣ ಮಾಡುತ್ತವೆ ಆದರೆ ಬಿಜೆಪಿ ಪ್ರತಿಯೊಬ್ಲ ಭಾರತೀಯನಿಗೂ ಸಮಾನ ಅವಕಾಶ ದೊರಕಿಸಬೇಕೆನ್ನುವ ಸಿದ್ದಾಂತವನ್ನು ಅಳವಡಿಸಿಕೊಂಡಿದೆ

ಇಂದು ಮೇರಾ ಬೂತ್ ಸಬ್ ಸೇ ಮಜ್ಗೂತ್ ಘೋಷಣೆಯಡಿ ಪಶ್ಚಿಮ ಅರುಣಾಚಲ ಪ್ರದೇಶ ಗಾಜಿಯಬಾದ್ ಪಜಾರಿಬಾಗ್ ಜೈಮರ ಗ್ರಾಮೀಣಾ ಹಾಗೂ ನವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರ ಜೊತೆ ವಿಡಿಯೋ ಸಂವಾದ ನಡೆಸಿದ ಅವರು ಕಾಂಗ್ರಸ್ನಲ್ಲಿ ಆ ಪಕ್ಷದ ಪ್ರತಿಭಾವಂತ ಕಾರ್ಯಕರ್ತರು ತಮ್ನ ಇಡಿ ಬದುಕನ್ನು ಕೇವಲ ಒಂದು ಕುಟುಂಬದ ಅಭಿವೃದ್ದಿಗಾಗಿ ತ್ವಾಗ ಮಾಡುತ್ತಿದ್ದಾರೆ ಆದರೆ ಬಿಜೆಪಿಯ ಕೆಲಸ ಕಾರ್ಯಗಳ ಬಗ್ಗೆ ಜನತೆ ಮಾತನಾಡುತ್ತಾರೆ ಇದನ್ನು ಕಾರ್ಯಕರ್ತರು ಗಮನದಲ್ಲಿಟ್ಲುಕೊಳ್ಳಬೇಕು ಎಂದು ಕಿವಿ ಮಾತು ಹೇಳಿದರು ದೇಶದ ಅಭಿವೃದ್ದಿಗಾಗಿ ಪಕ್ಷದ ಕಾರ್ಯಕರ್ತರು ತಮ್ನ ಪ್ರಯತ್ನವನ್ನು ಮುಂದುವರಿಸಬೇಕು ದೇಶದ ಮೂಲೆ ಮೂಲೆಯಲ್ಲಿರುವ ಪಕ್ಷದ ಕಾರ್ಯಕರ್ತರಿಗೆ ದೇಶ ಸೇವೆ ಮಾಡಲು ಪಕ್ಷ ಅವಕಾಶ ನೀಡಿದೆ

ಭಾರತ ರಷ್ನಾ ನಡುವೆ ದ್ವಿಪಕ್ಷೀಯ ವ್ಯಾಪಾರ ಹೂಡಿಕೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಕತಿ ಹಾಗೂ ಇತರೆ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಬಗ್ಗೆ ಈ ಸಭೆಯಲ್ಲಿ ಪ್ರಗತಿ ಪರಿಶೀಲನೆ ನಡೆಸಲಾಗುತ್ತಿದೆ ವಿವಿಧ ವಿಷಯಗಳ ಪರಾಮರ್ಶೆ ನಂತರ ನೀತಿ ರೂಪಿಸುವ ಸಂಬಂಧ ಈ ಸಭೆ ಶಿಫಾರಸ್ತು ಮಾಡಲಿದೆ

ಮಹಾರಾಷ್ಸ ತಮಿಳುನಾಡು ಗುಜರಾತ್ ಮತ್ತಿತರ ರಾಜ್ಗಗಳಲ್ಲಿ ಗಣೇಶ ಚತುರ್ಥಿಯನ್ನು ಬಹಳ ವಿಜ್ಬಂಭಣೆಯಿಂದ ಆಚರಿಸಲಾಗುತ್ತದೆ

ಗಣೇಶ ಚತುರ್ಥಿ ಹಬ್ಬ ಎಲ್ಲಾ ಜನರನ್ನು ಒಂದುಗೂಡಿಸುತ್ತದೆ ಗಣೇಶ ದೇವರು ಅಭಿವ್ಯದ್ಲಿ ಶಾಂತಿ ಸಮ್ನದ್ಲಿ ಮತ್ತು ಅಭ್ಯುದಯಕ್ಕೆ ನಮಗೆ ಮಾರ್ಗದರ್ಶನ ನೀಡಲಿ ಎಂದು ರಾಷ್ಷಪತಿಯವರು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ

ವೆಂಕಯ್ಲನಾಯ್ದು ತಮ್ಮ ಸಂದೇತದಲ್ಲಿ ಜ್ವಾನ ಅಭ್ಯದಯ ಮತ್ತು ದೇಶದ ಉತ್ತಮ ಭವಿಷ್ಣದ ಸಾಕಾರಕ್ಕಾಗಿ ಗಣೇಶನನ್ನು ಪೂಜಿಸಲಾಗುತ್ತದೆ ಈ ಹಬ್ಲ ದೇಶದಲ್ಲಿ ಶಾಂತಿ ಪ್ರಗತಿ ಮತ್ತು ಸೌಹಾರ್ದತೆ ತರಲಿ ಎಂದು ಆಶಿಸಿದ್ದಾರೆ

ಅಮೆರಿಕದಲ್ಲಿ ಪ್ಲೊರೆನ್ಸ್ ಚಂಡಮಾರುತ ಅಪ್ಪಳಿಸಿದ್ದು ಅಮೆರಿಕದ ಅಧಿಕಾರಿಗಳು ಭಾರಿ ವಿಪತ್ತು ಸಂಭವಿಸಬಹುದೆಂದು ಎಚ್ಚರಿಕೆ ನೀಡಿದ್ದಾರೆ ಪ್ಲೊರೆನ್ಸ್ ಚಂಡಮಾರುತ ದಕ್ಷಿಣದತ್ತ ಸಾಗುತ್ತಿದ್ದು ಅಲ್ಲಿನ ಜಾರ್ಜಿಯಾ ಭಾಗದಲ್ಲಿ ತುರ್ತು ಪರಿಸ್ಹಿತಿ ಘೋಷಿಸಲಾಗಿದೆ ಈ ಭಾಗದಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದು ಅಲಬಾಮ ಟೆನೆಸ್ಸೀ ಕೆಂಟುಕಿ ಹಾಗೂ ಪಶ್ಚಿಮ ವಿರ್ಜಿನಿಯಾದಲ್ಲಿ ಜನ ಜೀವನ ಅಸ್ತಮಸ್ತಗೊಂಡಿದೆ

ಇದರ ಪರಿಣಾಮ ದಕ್ಷಿಣ ಕೆರೊಲಿನಾ ಪ್ರದೇಶಗಳಲ್ಲಿ ಭೂ ಕುಸಿತ ಸಂಭವಿಸುವ ಸಾಧ್ಯತೆ ಇದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ನ ವಿಡಿಯೋ ಸಂದೇಶದಲ್ಲಿ ಇತಿಹಾಸದಲ್ಲಿ ಕಂಡರಿಯದ ಅತಿ ದೊಡ್ಡ ಚಂಡಮಾರುತ ಇದಾಗಿದ್ದು ಸರ್ಕಾರ ಎಲ್ಲಾ ರೀತಿಯ ಮುನ್ನೆಚ್ಚರಿಕೆ ತ್ರಮಗಳನ್ನು ಕೈಗೊಂಡಿದೆ ಎಂದು ಹೇಳಿದ್ದಾರೆ

ನ್ನಾಯಮೂರ್ತಿಗಳಾದ ಎ

ಖನ್ವಾಲ್ಕರ್ ಮತ್ತು ಸಂಜಯ್ ಕಿಶನ್ ಕೌಲ್ ಅವರನ್ನು ಒಳಗೊಂಡ ಪೀಠ ಅಪಘಾತದಲ್ಲಿ ಮೃತಪಟ್ನದ್ದ ಜಸ್ತಿಂಧರ್ ಸಿಂಗ್ ಮತ್ತು ಕುಟುಂಬದ ಸದಸ್ದರು ಸಲ್ಲಿಸಿದ್ದ ಪುನರ್ ಪರಿಶೀಲನಾ ಅರ್ಜಿಯ ವಿಚಾರಣೆಗೆ ಸಮ್ಮತಿ ನೀಡಿ ನವಜೋತ್ ಸಿಂಗ್ ಸಿಧುಗೆ ನೋಟಿಸ್ ಜಾರಿ ಮಾಡಿದೆ